ಮುಂದಿನ ವರ್ಷದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಯಾವುದೇ ಸವಾಲು ಇಲ್ಲ ಹಾಗೂ ಪ್ರತಿಪಕ್ಷಗಳೆಲ್ಲ ಒಗ್ಗೂಡಿ ಬಿಜೆಪಿ ವಿರುದ್ದ ಸೆಣೆಸುತ್ತಿರುವುದೇ ತಮ್ಮ ಸರ್ಕಾರದ ಜನಪ್ರಿಯತೆ ಮತ್ತು ಬಹುದೊಡ್ಡ ಸಾಧನೆಗೆ ಸಾಕ್ಷಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ರಾಷ್ಷೀಯ ಕಾರ್ಯಕಾರಿಣಿ ಸಮಿತಿ ಸಭೆಯ ಸಮಾರೋಪದಲ್ಲಿ ಅವರು ಬಿಜೆಪಿ ಪಾಲಿಗೆ ಅಧಿಕಾರ ಕೇವಲ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಅವಕಾಶವಲ್ಲ ಬದಲಿಗೆ ಜನರ ಅಭಿವೃದ್ದಿಗಾಗಿ ಶ್ರಮಿಸುವ ಪ್ರಕ್ರಿಯೆಯಾಗಿದೆ ಎಂದರು ಅಭಿವೃದ್ದಿಯನ್ನು ಮಾನವೀಯ ದೃಷ್ಟಿಕೋನದಿಂದ ಕೈಗೊಳ್ಳಬೇಕಾಗಿದೆ ಎಂದ ಪ್ರಧಾನಿ ಎನ್ಡಿಎ ಸರ್ಕಾರ ಯಾವುದೇ ಜಾತಿ ವರ್ಗ ಧರ್ಮ ಮತ್ತಿತರ ಬೇಧವಿಲ್ಲದೆ ಎಲ್ಲ ಜನರ ಅಭಿವೃದ್ದಿಗೆ ಕಟಿಬದ್ದವಾಗಿದೆ ಸರ್ಕಾರದ ವಿವಿಧ ಯೋಜನೆಗಳಿಂದಾಗಿ ಐದು ಕೋಟಿಗೂ ಹೆಚ್ಲು ಜನರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಎಂದು ತಿಳಿಸಿದರು ಪ್ರತಿ ಮತಗಟ್ಟೆಯಲ್ಲೂ ಪಕ್ಷವನ್ನು ಬಲಪಡಿಸುವಂತೆ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿ ಕರೆ ನೀಡಿದರು ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ನೀಡಿದ ಹಿರಿಯ ಬಿಜೆಪಿ ನಾಯಕ ರವಿತಂಕರ್ ಪ್ರಸಾದ್ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಪಪೇಯಿ ಅವರ ನೆನಪಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಜಯ್ ಭಾರತ್ ಅಟಲ್ ಬಿಜೆಪಿ ಎಂಬ ನೂತನ ಫೋಷ ವಾಕ್ಲ ನೀಡಿದ್ದಾರೆ ಭಾರತದ ವಿಜಯ ಹಾಗೂ ತತ್ವಾದರ್ಶಗಳಿಗೆ ಬದ್ದವಾದ ಪಕ್ಷ ಎಂಬುದನ್ನು ಈ ಘೋಷವಾಕ್ಕ ಪ್ರತಿನಿಧಿಸುತ್ತದೆ ಎಂದರು

ಇದಕ್ಕೂ ಮುನ್ನ ಎನ್ಡಿಎ ಸರ್ಕಾರದ ಕಳೆದ ನಾಲ್ಲು ವರ್ಷಗಳ ಸಾಧನೆಯನ್ನು ಜನರಿಗೆ ತಲುಪಿಸುವ ಕುರಿತು ಸಭೆಯಲ್ಲಿ ನಿರ್ಣಯ ಕ್ಚೆಗೊಳ್ಳಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಅತ್ಯುತ್ತಮ ನಾಯಕತ್ವ ದೂರದೃಷ್ಟಿ ದೇಶವನ್ನು ಅಭಿವೃದ್ಧಿಪಡಿಸುವ ಇಜ್ದೆ ಮತ್ತು ಪರಿಕಲ್ಲನೆ ಇರುವುದನ್ನು ಸಭೆ ಅನುಮೋದಿಸಿತು

ಕೇಂದ್ರ ಸಚಿವ ಶ್ರಕಾಶ್ ಜಾವಡೇಕರ್ ಸುದ್ದಿಗಾರರೊಂದಿಗೆ ಕಳೆದ ನಾಲ್ಕು ವರ್ಷಗಳಲ್ಲಿ ಉಂಟಾಗಿರುವ ಅಭಿವ್ಬದ್ದಿಯ ವಿವರ ನೀಡಿದರು ಜಮ್ಮು ಕಾಶ್ವೀರದಲ್ಲಿ ಭಯೋತ್ಪಾದನಾ ಚಟುವಟಕೆ ಗಣನೀಯವಾಗಿ ಇಳಕೆಯಾಗಿದ್ದು ನಕ್ಲಲ್ ಚಟುವಟಕೆಯೂ ಕಡಿಮೆಯಾಗಿದೆ ಎಂದರು ಅಸ್ತಾಂನ ರಾಷ್ಷೀಯ ನಾಗರಿಕರ ನೋಂದಣಿ ಎನ್ಆರ್ಸಿ ಕುರಿತು ಅವರು ಸರ್ಕಾರ ನಾಗರಿಕರ ವಿರುದ್ದವಾಗಿಲ್ಲ ಬದಲಿಗೆ ನುಸುಳುಕೋರರ ವಿರುದ್ದವಿದೆ ಎಂದರು

ಹನುಮಾನ್ಫರ್ ಜಿಲ್ಲೆಯಲ್ಲಿ ನಿನ್ನೆ ನಡೆದ ರಾಜಸ್ತಾನ ಗೌರವಯಾತ್ರೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ವಸುಂಧರಾ ರಾಜೆ ತೆರಿಗೆ ಇಳಿಕೆ ಘೋಷಣೆ ಮಾಡಿದರು ಇದರಿಂದ ರಾಜ್ಯ ಬೊಕ್ಕಸಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹೊರೆಯಾಗಲಿದೆ

ಎಲ್ಲ ಧರ್ಮವನ್ನು ಸ್ವೀಕರಿಸುತ್ತದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಣನಾಯ್ಡು ಹೇಳದ್ದಾರೆ ಚಿಕಾಗೋದಲ್ಲಿ ನಿನ್ನೆ ನಡೆದ ಎರಡನೇ ವಿಶ್ವ ಹಿಂದೂಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು ಸಹಿಷ್ಣುತೆ ಬಹುತ್ತದ ಸ್ನೀಕಾರ ವಿಭಿನ್ನತೆಯಲ್ಲಿ ಏಕತೆ ಎಲ್ಲವನ್ನು ಒಳಗೊಳ್ಲುವುದು ಮತ್ತು ಸ್ನೀಕರಿಸುವ ಸಾಮರ್ಥ್ನ ಇವು ಹಿಂದೂ ಧರ್ಮದ ಪ್ರಮುಖ ಅಂಶಗಳು ಎಂದರು ಪರಿಸರದೊಂದಿಗೆ ಸಹಬಾಳ್ವೆ ನಡೆಸುವುದನ್ನು ಹಿಂದೂ ಧರ್ಮ ಪ್ರತಿಪಾದಿಸುತ್ತದೆ ಎಂದ ಉಪರಾಷ್ಷಪತಿ ಹಿಂದೂತತ್ವ ಶಾಸ್ತದ ಪ್ರಮುಖ ವಿಷಯಗಳ ಕುರಿತು ವಿವರಣೆ ನೀಡಿದರು

ಮುಖ್ಣಮಂತ್ರಿ ಎಚ್

ಕುಮಾರ ಸ್ವಾಮಿ ಅವರನ್ನೊಳಗೊಂಡ ರಾಜ್ಯದ ನಿಯೋಗ ನವದೆಹಲಿಯಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ಭರವಸೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ತಲೆದೋರಿದ್ದು

ಗಳ ಪ್ಲಾಕೇಜ್ ಫೋಷಿಸಿ ಅನುದಾನ ಬಿಡುಗಡೆ ಮಾಡುವಂತೆ ಮಾಡಿದ ಮನವಿಗೆ ಪ್ರಧಾನ ಮಂತ್ರಿಯವರು ಸಕಾರಾತ್ಮಕವಾಗಿ ಸ್ವಂದಿಸಿದ್ದಾರೆ

ಕೃಷಿ ತೋಟಗಾರಿಕೆ ಹಾಗೂ ವಾಣಿಜ್ಯಬೆಳೆಗಳಿಗೆ ಮೂಲಸೌಕರ್ಯ ಮನೆಗಳಿಗೆ ತೀವ್ರ ಹಾನಿಯುಂಟಾಗಿದೆ

ಈ ಕುರಿತೂ ಸಹ ನಷ್ಲದ ಪ್ರಮಾಣ ಅಂದಾಜು ಮಾಡಲಾಗುತ್ತಿದ್ದು ಈ ಕುರಿತು ನಾಳೆ ಸಂಪುಟ ಉಪಸಮಿತಿ ಸಭೆ ನಡೆಸಿ ಪ್ರಸ್ತಾವನೆಯನ್ನು ಅಂತಿಮಗೊಳಿಸಲಿದೆ ಅದರಂತೆ ಕೇಂದ್ರಕ್ಕೆ ಪರಷ್ಟತ ಮನವಿ ಸಲ್ಲಿಸುವುದಾಗಿ ನಿಯೋಗವು ಪ್ರಧಾನಿಯವರಿಗೆ ಮಾಹಿತಿ ನೀಡಿತು ಮಾಜಿ ಪ್ರಧಾನಿ ಹಾಗೂ ಹಾಸನ ಸಂಸದ ಹೆಚ್

ದೇವೇಗೌಡ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಕಂದಾಯ ಸಚಿವ ಆರ್

ದೇಶಪಾಂಡೆ ಜಲ ಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಲೋಕೋಪಯೋಗಿ ಸಚಿವ ಹೆಚ್

ರೇವಣ್ಣ ಗ್ರಾಮೀಣಾಭಿ ವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮುಖ್ಯಮಂತ್ರಿ ಗಳೊಂದಿಗೆ ನಿಯೋಗದಲ್ಲಿ ಇದ್ದರು ಅರುಣಾಚಲ ಪ್ರದೇಶ ಅಸ್ತಾಂ ಹಾಗೂ ಮೇಘಾಲಯದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ನಾಗಾಲ್ಕಾಂಡ್ ಮಣಿಪುರ ಮಿಜೋರಾಮ್ ಮತ್ತು ತ್ರಿಪುರದಲ್ಲೂ ಸಹ ಮಳೆಯಾಗಲಿದೆ ಬಿಹಾರ ಉತ್ತರಾಖಂಡ ತಮಿಳುನಾಡು ಪಾಂಡಿಚೇರಿ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲೂ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ ತ್ಯೆಲ ಬೆಲೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ದ ಇಂದು ಕಾಂಗ್ರೆಸ್ ಪಕ್ಷ ಕರೆ ನೀಡಿರುವ ಭಾರತ್ ಬಂದ್ನಿಂದಾಗಿ ಪಲವೆಡೆ ರಾಜ್ಯ ರಸ್ತೆ ಸಾರಿಗೆ ಬಸ್ ನಗರ ಸಾರಿಗೆ ಬಸ್ ಸಂಚಾರ ಬಹುತೇಕ ಸ್ವಗಿತಗೊಂಡಿದೆ ಆಟೋ ಹಾಗೂ ಖಾಸಗಿ ವಾಹನಗಳು ಅಲ್ಲಲ್ಲಿ ಸಂಚರಿಸುತ್ತಿವೆ ರೈಲು ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಬಂದ್ಗೆ ಮಿತ್ರ ಪ್ರತಿಕ್ರಿಯೆ ದೊರೆತಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಸಂಚಾರ ಎಂದಿನಂತೆ ಮುಂದುವರಿದಿದೆ ಮೈಸೂರಿನಲ್ಲೂ ಬಂದ್ ಬಿಸಿ ತಟ್ಟದೆ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ರ್ನಾಲಿ ನಡೆಸಿದರು ದಕ್ಷಿಣ ಕನ್ನಡ ಖಾಸಗಿ ಬಸ್ ಮಾಲೀಕರು ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದು

ಚಿಕ್ಕಬಳ್ಳಾಪುರದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ವಿಜಯಪುರದಲ್ಲಿ ಸಾರಿಗೆ ಸಂಚಾರ ಸ್ವಗಿತಗೊಂಡು ಪ್ರಯಾಣಿಕರು ಪರದಾಡುವಂತಾಯಿತು ಬಳ್ದಾರಿಯಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಮುಖಂಡರು ಬೆಲೆ ಏರಿಕೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಿದರು ದಾವಣಗೆರೆಯಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ರಸ್ತೆ ತಡೆ ಪ್ರತಿಭಟನೆ ನಡೆಸಿದರು ಬೀದರ್ನಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನಾ ಜಾಥಾ ನಡೆಯಿತು ರಾಮನಗರದಲ್ಲಿ ಪ್ರತಿಭಟನೆ ನಡುವೆಯೂ ರೇಷ್ಟೆಗೂಡಿನ ಮಾರುಕಟ್ಟೆ ಬ್ಯಾಂಕ್ಗಳು ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು ಮೂರು ರಾಷ್ಷಗಳ ಪ್ರವಾಸದ ನಂತರ ರಾಷ್ಷಪತಿ ರಾಮನಾಥ್ ಕೋವಿಂದ್ ನಿನ್ನೆ ರಾತ್ರಿ ಭಾರತಕ್ಕೆ ವಾಪಾಸ್ವಾದರು

ಸೈಪ್ರಸ್ನಲ್ಲಿ ಹಣಕಾಸು ಗುಪ್ತಚರ ಮಾಹಿತಿ ವಿನಿಮಯ ಒಡಂಬಡಿಕೆ ಬಲ್ಗೇರಿಯಾದಲ್ಲಿ ನಾಗರಿಕ ಪರಮಾಣು ಸಹಕಾರ ಹಾಗೂ ಜೆಕ್ ಗಣರಾಜ್ವದೊಂದಿಗೆ ಕೌಶಲ್ವಪೂರ್ಣ ವೃತ್ತಿಪರರ ವಿನಿಮಯ ಸೌಲಭ್ಯ ಒಡಂಬಡಿಕೆಗೆ ಸಹಿ ಹಾಕಲಾಯಿತು ಭಯೋತ್ಪಾದನೆ ವಿರುದ್ದದ ಭಾರತದ ಕಾಳಜಿಗೆ ಮೂರೂ ರಾಷ್ಟಗಳು ಸಹಮತ ವ್ಯಕ್ತಪಡಿಸಿದ್ದು ಜಾಗತಿಕ ಭಯೋತ್ವಾದನೆ ವಿರುದ್ದದ ವಿಶ್ವಸಂಸ್ಥೆಯ ಸಮಗ್ರ ಒಪ್ಪಂದ ಶೀಘ್ರ ಜಾರಿಗೆ ಕರೆ ನೀಡಿದವು

ವಿನೋದ್ಕುಮಾರ್ ಪಾಲ್ ಹೇಳಿದ್ದಾರೆ ಈ ಕೇಂದ್ರಗಳಲ್ಲಿ ಡಯಾಬಿಟಿಸ್ ಕ್ಯಾನ್ಸರ್ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಮಗ್ರ ಆರೋಗ್ಲ ಸೇವೆ ಒದಗಿಸಲಾಗುವುದು ಎಂದು ಡಾ ಪಾಲ್ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಜನ ಆರೋಗ್ಲ ಯೋಜನೆಯಡಿ ಕ್ಲಾನ್ಸರ್ ಪೀಡಿತ ಮಕ್ಕಳಿಗೆ ಸೂಕ್ತ ಚಿಕಿತ್ವೆ ಹಾಗೂ ಸೂಕ್ತ ದರ ನಿಗದಿಪಡಿಸಲಾಗಿದೆ ಅಷ್ಲೇ ಅಲ್ಲದೆ ಈ ಯೋಜನೆ ದೇಶಾದ್ಯಂತ ಬಡ ಕುಟುಂಬಗಳಿಗೆ ವಾರ್ಷಿಕ ಐದು ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ವಿಮೆ ಒದಗಿಸಲಿದೆ ಎಂದೂ ಡಾ ಪಾಲ್ ಮಾಹಿತಿ ನೀಡಿದರು

ಮೂರನೇ ಬಾರಿ ಯುಎಸ್ ಓಪನ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ ಈ ಮೂಲಕ ಪೀಟ್ ಸ್ಯಾಂಪ್ರಸ್ ಅವರ ದಾಖಲೆಯನ್ನು ಜೋಕೋವಿಚ್ ಸರಿಗಟ್ಟದ್ದಾರೆ

ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ಮಾಲ್ವೀವ್ಸ್ ವಿರುದ್ಧ ಗೆಲುವು ಸಾಧಿಸಿ ಸೆಮಿಷೈನಲ್ಲ್ ಪ್ರವೇಶಿಸಿದೆ ಗುಂಪು ಹಂತದಲ್ಲಿ ಭಾರತ ಒಟ್ಟು ಆರು ಅಂಕಗಳನ್ನು ತನ್ನದಾಗಿಸಿಕೊಂಡಿದೆ